ಶಿವಕುಮಾರ ಸೂಚನೆ

ಸಚಿವ ವೆಂಕಟರಾವ ನಾಡಗೌಡ ಮಾಹಿತಿ

ತಗ್ಗು ಪ್ರದೇಶಗಳು ಜಲಾವ್ಸತಗೊಂಡಿವೆ ನಾಲ್ಕು ದಿನಗಳ ಕಾಲ ಕರಾವಳಿಯಲ್ಲಿ ಭಾರೀ ಮಳೆಯಾಗುವ ಮುನ್ಲೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವುದರಿಂದ ರಾಷ್ಷೀಯ ವಿಪತ್ತು ನಿರ್ವಹಣಾ ತಂಡ ಎನ್ಡಿಆರ್ಎಫ್ ಜಿಲ್ಲೆಗಾಗಮಿಸಿದೆ

ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಮಂಗಳೂರು ನಗರದಲ್ಲೂ ಪ್ರವಾಪ ಪರಿಸ್ಥತಿ ಕಂಡುಬಂದಿದೆ ಜಿಲ್ಲೆಯ ಪ್ರಮುಖ ನದಿಗಳಾದ ನೇತ್ರಾವತಿ ಕುಮಾರಧಾರ ನದಿಗಳು ತುಂಬಿ ಪರಿಯುತ್ತಿವೆ

ತೀವ್ರ ಮಳೆ ಹಿನ್ನಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲೆ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ

ಧಾರಾಕಾರ ಮಳೆಯಿಂದಾಗಿ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ವ್ಯಾಪಕ ಪ್ರಮಾಣದ ಆಸ್ತಿಪಾಸ್ತಿ ಮತ್ತು ಮನೆಗಳಿಗೆ ಹಾನಿಯಾಗಿದ್ದರೂ ರಾಜ್ಯ ಸರ್ಕಾರ ಪರಿಹಾರ ಕಾರ್ಯ ಕೈಗೊಂಡಿಲ್ಲ ಎಂದು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಆರೋಪಿಸಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿಪಾರ ನೀಡುವ ಬಗ್ಗೆ ಇದುವರೆಗೆ ಸರ್ಕಾರ ಯಾವುದೆ ಸಭೆ ಮಾಡಿಲ್ಲ ನೊಂದವರ ರಕ್ಷಣೆಗೂ ಮುಂದಾಗುತ್ತಿಲ್ಲ ಎಂದರು ರಾಜ್ಯದಲ್ಲಿರುವ ಮೈತ್ರಿ ಸರ್ಕಾರದಲ್ಲಿ ಅಧಿಕಾರಕ್ಕಾಗಿ ಕಚ್ಚಾಟ ನಡೆಯುತ್ತಿದೆ ಅಧಿಕಾರಕ್ಕೆ ಬಂದು ಇಷ್ಟು ದಿನವಾದರೂ ಕಾರ್ಯ ಚಟುವಟಿಕೆ ಆರಂಭಗೊಂಡಿಲ್ಲ ಸರ್ಕಾರ ಹೆಚ್ಚು ದಿನ ಮುಂದುವರಿಯುವ ಬಗ್ಗೆ ಸಂಶಯ ಮೂಡುತ್ತಿದೆ ಎಂದರು ಕೇಂದ್ರದಲ್ಲಿ ತೃತೀಯ ಶಕ್ತಿ ಉದಯವಾಗುವುದು ಮತ್ತು ಅಧಿಕಾರಕ್ಕೆ ಬರುವ ಆಸೆ ಕೈಗೂಡುವುದಿಲ್ಲ ದೇಶದ ಜನತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಳಿತ ಒಪ್ಪಿಕೊಂಡಿದ್ದು ಮತ್ತೊಮ್ಮೆ ಎನ್ಡಿಎ ಮ್ಯೆತ್ರಿಕೂಟವೇ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ವಕ್ತಪಡಿಸಿದರು

ಮಹೇಶ್ ಸ್ಪಷ್ಪಪಡಿಸಿದ್ದಾರೆ ಕಲಬುರಗಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಕಡಿಮೆ ಸಂಖ್ಯೆಯ ಪ್ರವೇಶಾತಿ ಅಥವಾ ದಾಖಲಾತಿ ಇದ್ದರೂ ಅಂಥ ಶಾಲೆಗಳನ್ನು ಮುಚ್ಚುವ ಅಥವಾ ವಿಲೀನಗೊಳಿಸುವುದಿಲ್ಲ ಎಂದರು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಉದ್ದೇಶದಿಂದ ಪೂರ್ವ ಪ್ರಾಥಮಿಕ ಪಂತದಿಂದಲೇ ಪ್ರಾಯೋಗಿಕವಾಗಿ ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಕಲಿಸುವ ಯೋಜನೆ ರೂಪಿಸಲಾಗಿದೆ

ಈ ನಿಟ್ಟಿನಲ್ಲಿ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ಸಚಿವರು ತಿಳಿಸಿದರು ಗಣ್ಯ ವ್ಯಕ್ತಿಗಳಿಗೆ ಸುಗಮ ಸಂಚಾರ ಒದಗಿಸಿಕೊಡಲು ಆಂಬ್ಯುಲೆನ್ಸ್ಗಳ ಸಂಚಾರ ನಿಯಂತ್ರಣ ಮಾಡಬಾರದು ಎಂದು ಗೃಹ ಸಚಿವ ಡಾ

ಈ ಕುರಿತು ರಾಜ್ಯ ಮೊಲೀಸ್ ಮಹಾನಿರ್ದೇತಕರಿಗೆ ಪತ್ರ ಬರೆದಿರುವ ಅವರು ರಾಜ್ಯದಲ್ಲಿ ಆಂಬ್ಯುಲೆನ್ಗ್ಗಳ ಸಂಚಾರಕ್ಕೆ ಮುಕ್ತ ಅವಕಾಶ ಮಾಡಿಕೊಡಬೇಕು ಎಂದು ಸೂಚಿಸಿದ್ದಾರೆ ಗಣ್ಯವ್ತಿಗಳ ಓಡಾಟದಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ನಗರಗಳಲ್ಲಿ ಆಂಬ್ಯುಲೆನ್ಸ್ನಲ್ಲಿರುವ ರೋಗಿಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂಬ ಸಾರ್ವಜನಿಕ ಟೀಕೆ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಈ ಕ್ರಮ ತೆಗೆದುಕೊಂಡಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಮಹಿಳೆಯರಿಗೆ ರಾಜಕೀಯವಾಗಿ ಸಮಾನತೆ ಸಿಕ್ಕಿಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ತೋರಿದ ಅಗೌರವ ಎಂದು ವಿಧಾನಪರಿಷತ್ ಸದಸ್ಕೆ ಸಿ ಮೋಟಮ್ನ ಹೇಳಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಕರ್ನಾಟಕ ಮಹಿಳಾ ದೌರ್ಜನ್ನ ವಿರೋಧಿ ಒಕ್ಕೂಟ ಆಯೋಜಿಸಿದ್ದ ಚುನಾವಣೆ ಒಳ ಹೊರಗು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರು ಯಾರದೋ ಒತ್ತಡಕ್ಕೆ ಒಳಗಾಗಿ ಮತದಾನ ಮಾಡುತ್ತಾರೆ ಸ್ವಕಂತ್ರವಾಗಿ ಆಲೋಚಿಸುವ ವಿವೇಚಿಸುವ ಮತ್ತು ಸ್ವಯಂ ನಿರ್ಧಾರ ಕೈಗೊಳ್ಳುವ ಮನಶ್ಠಿತಿಯನ್ನು ಮಹಿಳೆಯರು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು

ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಮಲೆನಾಡು ಪ್ರದೇಶದಲ್ಲಿ ವರ್ಷದ ಆರು ತಿಂಗಳು ಮಳೆಯಾಗುವುದರಿಂದ ನಿಗದಿತ ಸಮಯದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಎಂದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಸರ್ಕಾರ ಸುಭದ್ರವಾಗಿದೆ ಅದು ಬೀಳುತ್ತದೆ ಎಂದು ವಿಪಕ್ಷ ಕನಸು ಕಾಣುತ್ತಿದೆ ಆದರೆ ಅದು ನನಸಾಗುವುದಿಲ್ಲ ಎಂದು ಶಿವಕುಮಾರ ಹೇಳಿದರು

ಪಶುಸಂಗೋಪನಾ ಖಾತೆ ಸಚಿವ ವೆಂಕಟರಾವ ನಾಡಗೌಡ ತಿಳಿಸಿದ್ದಾರೆ

ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆಯಾಗುತ್ತಿದ್ದು ಇನ್ನೂ ಹೆಚ್ಚಿನ ನೀರು ಬರುವ ಸಾಧ್ಯತೆಯಿದೆ ಸಭೆಯಲ್ಲಿ ಎಂದಿನಿಂದ ಎಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಎನ್ನುವ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು ಸಾಲ ಮನ್ನಾ ಬಗ್ಗೆ ರೈತರು ಯಾವುದೇ ಗೊಂದಲಕ್ಕೊಳಗಾಗುವ ಅಗತ್ತವಿಲ್ಲ ಸಾಲ ಮನ್ನಾಗೆ ಸಂಬಂಧಿಸಿದಂತೆ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಿಲ್ಲ ಸದನದಲ್ಲಿ ಮಂಡಿಸಲಾಗಿದೆ ಈ ಬಗ್ಗೆ ವಿಸ್ತತವಾದ ಚರ್ಚೆ ನಡೆಯಲಿದ್ದು ನಂತರ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲ್ಲೂಕು ಭೈರುಂಬೆಯ ಪುಳಗೋಳ ಸೇವಾ ಸಹಕಾರೀ ಸಂಘಕ್ಕೆ ಈಗ ಶತಮಾನದ ಸಂಭವು ಮಲೆನಾಡಿನ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಗ್ರಾಮಗಳ ರೈತರ ಜೀವನ ಮಟ್ಟ ಸುಧಾರಿಸಲು ಬಹು ವೈವಿಧ್ಯಮಯ ಪ್ರಯೋಗಗಳು ಕಾರ್ಯಚಟುವಟಿಕೆಗಳನ್ನು ಸಂಘ ನಡೆಸುತ್ತಿದೆ

ಸಪಕಾರೀ ಪ್ರಯೋಗಗಳ ಪರಿಚಯ ಸಂವಾದ ಮಹಿಳೆಯರ ಅರ್ಥಿಕ ಚಟುವಟಿಕೆ ಮಲೆನಾಡಿನ ಸಪಕಾರ ಸಂಘಗಳ ಜೊತೆ ಅನುಭವ ವಿನಿಮಯ ಪಾಗೂ ಸಮಸ್ಕೆಗಳು ಪರಿಪಾರ ಸಮಾವೇಶ ಸಂಘದ ನೂತನ ಸಭಾಭವನ ಉದ್ಘಾಟನೆ ಪಾಲು ಉತ್ಪಾದಕರ ಸಮಾವೇಶ ಬೆಟ್ಟಿ ಅಭಿವ್ಯದ್ಧಿ ಜಲಸಂರಕ್ಷಣೆ ಗೋಷ್ಠಿಗಳು ಆರೋಗ್ಯ ಶಿಬಿರಗಳು ಮಣ್ಣಿನ ಪರೀಕ್ಷೆ ಶಿಬಿರ ಸೇರಿದಂತೆ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶತಮಾನೋತ್ಸವ ಸಂಭ್ರಮ ಕುರಿತು ಸಂಘದ ಉಪಾಧ್ಯಕ್ಷ ರಾಮಚಂದ್ರ ಗಡಿಕೈ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ

ಮೃತರ ಶರೀರಗಳನ್ನು ಬೆಳಗಾವಿಗೆ ತರಲಾಗಿದೆ ಎಂದು ನಮ್ಮ ಬೆಳಗಾವಿ ಪ್ರತಿನಿಧಿ ವರದಿ ತಿಳಿಸಿದೆ